ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲಿನ ಚರ್ಚಿಗೆ ಉತ್ತರಿಸಿ ಮಾತನಾಡಿದ ಅವರು ರಾಜ್ಯದ ರೈತರ ತ್ರೇಯೋಭಿವೃದ್ದಿ ನೂತನ ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ ಸರ್ಕಾರ ಯಾವಗಾಲೂ ರೈತರ ಜತೆಗೆ ಇರಲಿದೆ ಯಾರೂ ಕೂಡ ಆತ್ಮ ಪತ್ಲೆಗೆ ಮುಂದಾಗಬಾರದುಈ ಹಿನ್ನಲೆಯಲ್ಲಿ ಇಶ್ರೇಲ್ ಮಾದರಿಯ ಕೃಷಿ ಆಳವಡಿಕೆಯನ್ನು ರಾಜ್ಲಪಾಲರ ಭಾಷಣದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಹೇಳಿದರು ಸಾಲಮನ್ನಾದಲ್ಲಿ ಶೇ

ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನರ ಮುಖ್ಯಮಂತ್ರಿ ಎಂದು ಹೇಳಿದರು ಕರಾವಳಿ ಜಿಲ್ಲೆಗಳಲ್ಲಿ ಆಸ್ತಿ ಪಾಸ್ತಿ ನಷ್ನ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜನರ ಕಪ್ಪಗಳಿಗೆ ಸ್ವಂದಿಸುವಂತೆ ಸೂಚನೆ ಕೊಟ್ಟಿದ್ದೇನೆ

ಡಿವೈಎಸ್ಪಿ ಗಣಪತಿ ಆತ್ತಪತ್ತೆ ಪ್ರಕರಣದಲ್ಲಿ ಸಚವ ಕೆ

ಜಾರ್ಜ್ ಅವರ ನೇರ ಪಾತ್ರವಿಲ್ಲ ಎಂದು ಸಿಬಿಐ ತನಿಖೆಯಿಂದ ತಿಳಿದುಬಂದಿದೆ ಜಾರ್ಜ್ ಪರವಹಿಸಿ ತಾವು ಮಾತನಾಡುತ್ತಿಲ್ಲ ಎಂದು ತಿಳಿಸಿದರು ಪ್ರತಿಪಕ್ಷ ಬಿಜೆಪಿಯವರು ನೂತನ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರವನ್ನು ಅಪವಿತ್ರ ಮೈತ್ರಿ ಎಂದು ವ್ಯಾಖ್ಯಾನಿಸುತ್ತಿದ್ದಾರೆ ಎರಡು ಪಕ್ಷಗಳ ಶಾಸಕರೇ ಈ ಸರ್ಕಾರದ ರಚನೆಗೆ ಪ್ರಮುಖ ಪೋಷಕರಿದ್ದಂತೆ ಆದರೆ ಈ ಹಿಂದೆ ಬಿಜೆಪಿಯಿಂದ ಹೊರನಡೆದು ತೀವ್ರ ಆರೋಪ ಮಾಡಿದ್ದ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಮತ್ತೆ ಪಕ್ಷದಲ್ಲಿ ಸೇರಿಕೊಂಡಿರುವುದು ಅಪವಿತ್ರ ಮೈತ್ರಿಯಲ್ಲವೇ ಎಂದು ಪ್ರಕ್ನಿಸಿದರು ಮುಖ್ಯಮಂತ್ರಿಗಳ ಉತ್ತರದ ಸಂದರ್ಭದಲ್ಲಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಆಡಳಿತ ಪಕ್ಷದ ಸದಸ್ಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಮುಖ್ಯಮಂತ್ರಿಗಳ ಉತ್ತರದ ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಬಿ

ಕುಮಾರ ಸ್ನಾಮಿ ನಂಬಿಕೆ ದ್ರೋಪ ಕೆಲಸವನ್ನು ಮಾಡಿದರು ನಂಬಿದವರಿಗೆ ಮೋಸ ಮಾಡುವ ಸ್ವಭಾವವನ್ನು ಕರಗತ ಮಾಡಿಕೊಂಡಿದ್ದಾರೆ ಈ ಹಿಂದೆ ತಮ್ನ ಜೊತೆ ಅಧಿಕಾರ ನಡೆಸಿದ್ದ ಧರ್ಮಸಿಂಗ್ ಅವರಿಗೆ ಮೋಸ ಮಾಡಿ ಬಿಜೆಪಿ ಜೊತೆ ಕೈಜೋಡಿಸಿದ್ದೀರಿ ಆ ನೋವಿನಲ್ಲಿ ಅವರು ಸಾವನ್ನಪ್ಪದರು ಇದಕ್ಕೆ ಮುಖ್ಯಮಂತ್ರಿಗಳೇ ಕಾರಣ ಆರೋಪಿಸಿದರು ಯಡಿಯೂರಪ್ಪನವರ ಮಾತಿಗೆ ಮುಖ್ಯ ಮಂತ್ರಿಗಳು ಆಕ್ಷೇಪ ವ್ಯಕ್ತಪಡಿಸಿದಾಗ ವಿಪಕ್ಷ ಹಾಗೂ ಆಡಳಿತ ಪಕ್ಷ ಸದಸ್ನರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಸಭಾಧ್ಯಕ್ಷ ರಮೇಶ್ ಕುಮಾರ್ ಮಧ್ಯ ಪ್ರವೇತಿಸಿ ಎರಡು ಪಕ್ಷಗಳ ಸದಸ್ಯರಿಗೆ ತಿಳಿ ಹೇಳಿ ಅಸಾಂವಿದಾನಿಕ ಪದಗಳನ್ನು ಬಳಸುವುದು ಸರಿಯಲ್ಲ ಸದನದ ಫನತೆಗೆ ತಕ್ಕಂತೆ ನಡೆದುಕೊಳ್ಳಿ ಎಂದು ಕಿವಿಮಾತು ಹೇಳಿದರು

ಮಾವು ಬೆಳಗಾರರು ನಡೆಸುತ್ತಿರುವ ಧರಣಿಯ ಕುರಿತು ಪ್ರಸ್ತಾಪಿಸಿದ ಕೃಷಿ ಸಚಿವ ಎನ್ ಎಚ್ ಶಿವಶಂಕರ ರೆಡ್ಡಿ

ಈ ಸಂದರ್ಭದಲ್ಲಿ ಮಧ್ಯೆ ಪ್ರವೇತಿಸಿದ ಸಭಾಧ್ಯಕ್ಷ ರಮೇಶ್ ಕುಮಾರ್ಈ ಮೊದಲು ಬೆಳೆ ಹೆಚ್ಚಾದಾಗ ರೈತರು ಪಕ್ಕದ ಆಂಧ್ಯಪ್ರದೇಶದಲ್ಲಿರುವ ಮಾವು ಸಂಸ್ಕರಣಾ ಘಟಕಕ್ಕೆ ಮಾವು ಬೆಳೆಯನ್ನು ಮಾರಾಟ ಮಾಡುತ್ತಿದ್ದರು ಆದರೆ ಈ ಬಾರಿ ಬೆಳೆ ಹೆಚ್ಚಾಗಿ ಮಾವು ಬೆಳೆಯನ್ನು ಆಮದು ಮಾಡಿಕೊಳ್ಲದಿರಲು ಆಂಧ್ರಪ್ರದೇಶ ಸರ್ಕಾರ ನಿರ್ಧರಿಸಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕುಮಾರಸ್ವಾಮಿಮಾವು ಬೆಳೆಗಾರರ ಸಮಸ್ನೆಯನ್ನು ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಆಂಧ್ರದ ಚಿತ್ತೂರಿನಲ್ಲಿದ್ದ ಆಹಾರ ಸಂಸ್ಕರಣಾ ಘಟಕ ತನ್ನ ಭಾಗದಲ್ಲೇ ಬೆಳೆ ಹೆಚ್ಚಾಗಿದ್ದರಿಂದ ಮಾವು ಬೆಳೆಯ ಆಮದನ್ನು ನಿಷೇಧಿಸಿದೆ ಅದೇ ರೀತಿ ಮಹಾರಾಷ್ಟದ ಆಹಾರ ಸಂಸ್ಕರಣ ಘಟಕದಲ್ಲಿ ಐವತ್ತು ಸಾವಿರ ಟನ್ ಸಂಸ್ಕರಿತ ಆಹಾರ ಹಾಗೇ ಉಳಿದಿದ್ದು ಹೀಗಾಗಿ ಅದು ಕೂಡಾ ಮಾವು ಬೆಳೆಯನ್ನು ಖರೀದಿ ಮಾಡಲು ಸಿದ್ದವಿಲ್ಲ

ಮಾವು ಬೆಳೆಗೆ ಟನ್ಗೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿದ್ದು ಈ ಹಿನೆಲೆಯಲ್ಲಿ ರೈತರು ಧರಣಿಯನ್ನು ಹಿಂಫಡೆಯದೇಕು ಎಂದು ಮನವಿ ಮಾಡಿಕೊಂಡರು

ಸಭೆಯಲ್ಲಿ ಉಪಮುಖಮಂತ್ರಿ ಡಾ

ಪರಮೇಶ್ವರ್ ಮಾತನಾಡಿ ರಾಜಕೀಯ ಬೆಳವಣಿಗೆಯಿಂದಾಗಿ ಗೆಲ್ಲುವ ಶಾಸಕರು ಸಪ ಕಡಿಮೆ ಅಂತರದಲ್ಲಿ ಪರಾಭವಗೊಂಡಿದ್ದಾರೆ ಈ ಬಗ್ಗೆ ನಿರಾಶಭಾವ ತಳೆಯಬೇಡಿ ಪಕ್ಷ ಹಾಗೂ ಕಾರ್ಯಕರ್ತರು ಸದಾ ನಿಮ್ಗೊಂದಿಗಿದ್ದಾರೆ ಎಂದು ಹೇಳಿದರು ರಾಷ್ಷೀಯ ಅಧ್ಯಕ್ಷ ರಾಹುಲ್ ಗಾಂದಿ ನೇತೃತ್ವದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಎದುರಿಸಲಿದ್ದೇವೆ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಸ್ಕ್ರಿಯವಾಗಿ ಕೆಲಸ ಮಾಡುವಂತೆ ಸೂಚಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದ್ಭಥಗೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಆದ ಅಷ್ಟೂ ನಷ್ಷವನ್ನು ತುಂಬಬೇಕಿದೆ ಈ ನಿಟ್ಟನಲ್ಲಿ ಎಲ್ಲರೂ ಸಕ್ರಿಯರಾಗುವಂತೆ ಸಲಹೆ ನೀಡಿದರು ಸಭೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ಧರಾಮಯ್ಯ ಕೆಪಿಸಿಸಿ ನಿಯೋಜಿತ ಅಧ್ಯಕ್ಷ ದಿನೇತ್ ಗುಂಡೂರಾವ್ ನಿಯೋಜತ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಾಗೋಡು ತಿಮ್ನಪ್ಪ ಉಪಸ್ವಿತರಿದ್ದರು

ಕೂಡಲೇ ಪಕ್ಷು ಪತ್ರ ನೀಡಬೇಕೆಂದು ಶಾಸಕ ಬಿಜೆಪಿ ಹಿರಿಯ ಮುಖಂಡ ಕೆ

ಈಶ್ವರಪ್ಪ ವಿಧಾನಸಭೆಯಲ್ಲಿಂದು ಆಗ್ರಹಿಸಿದ್ದಾರೆ